ಮತದಾನ ಪ್ರಕ್ರಿಯೆ ಶಾಂತಿಯುತವಾಗಿತ್ತು ಎಂದು ಉಪ ಚುನಾವಣಾ ಆಯುಕ್ತ ಸುದೀಪ್ ಜೈನ್ ಹೇಳಿದ್ದಾರೆ

ಹಿಮಾಚಲ ಪ್ರದೇಶದಲ್ಲಿ ತುರ್ತು ಪರಿಸ್ಥಿತಿ ಪ್ರತಿಕ್ರಿಯಾ ರಕ್ಷಣಾ ವ್ಯವಸ್ಥೆ ಇಆರ್ಎಸ್ಎಸ್ಗೆ ಕೇಂದ್ರ ಗೃಹ ಸಚಿವ ರಾಜನಾಥಸಿಂಗ್ ಮಾಂದಿಯಲ್ಲಿ ನಿನ್ನೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜನಾಥ್ ಸಿಂಗ್ ಹಿಮಾಚಲ ಪ್ರದೇಶ ತುರ್ತು ಪರಿಸ್ಕಿತಿ ಪ್ರತಿಕ್ರಿಯಾ ರಕ್ಷಣಾ ವ್ಯವಸ್ಥೆ ಜಾರಿಗೆ ತಂದ ಮೊದಲ ರಾಜ್ಯವಾಗಿದೆ

ಈ ವ್ಯವಸ್ಥೆಯ ಮೂಲಕ ತೊಂದರೆಯಲ್ಲಿರುವ ವ್ಯಕ್ತಿಯ ಸ್ಥಳವನ್ನು ಧ್ವನಿ ಅಥವಾ ಡೇಟಾ ಮೂಲಕ ಗುರುತಿಸಿ ಅವರನ್ನು ಸಂಪರ್ಕಿಸಿ ತಕ್ಷಣದ ನೆರವು ಒದಗಿಸಲಾಗುವುದು ಮಹಿಳಾ ಸುರಕ್ಷತೆಗಾಗಿ ಮಹಿಳಾ ರಕ್ಷಣಾ ವಲಯವನ್ನು ರೂಪಿಸಲಾಗಿದೆ ಎಂದು ಹೇಳಿದರು ಪ್ರವಾಹ ಪೀಡಿತ ಆಂಧಪ್ರದೇಶ ಮತ್ತು ತಮಿಳುನಾಡಿನ ಸರಕು ಮತ್ತು ಸೇವಾ ತೆರಿಗೆ ಪಾವತಿದಾರರು ಅಕ್ಟೋಬರ್ ತಿಂಗಳ ಮಾಸಿಕ ಜಿಎಸ್ಟಿ ವಿವರ ಸಲ್ಲಿಸಲು ಸರ್ಕಾರ ಗಡುವು ವಿಸ್ತರಿಸಿದೆ

ಪ್ರಧಾನಮಂತ್ರಿ ವಸತಿ ನಗರ ಯೋಜನೆ ಅಡಿಯಲ್ಲಿ ನಗರ ಪ್ರದೇಶದ ಬಡ ಜನರ ಪ್ರಯೋಜನಕ್ಕಾಗಿ ಕೈಗೆಟಕುವ ದರದ ಎರಡು ಲಕ್ಷಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಿಸಲು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ತನ್ನ ಅನುಮೋದನೆ ನೀಡಿದೆ

ಉಚಿತ ಮತ್ತು ಸುಕ್ಕಿರ ಅಭಿವೃದ್ಧಿಗೆ ಒಮ್ದತ ಈ ಬಾರಿಯ ಘೋಷ ವಾಕ್ಕ ಜನತೆ ಮೊದಲು ಎಂಬ ಶೃಂಗದ ಮೊದಲ ಅಧಿವೇಶನದ ಮುಂದಾಳಾತ್ವವನ್ನು ಪ್ರಧಾನಿ ಮೋದಿ ವಹಿಸಲಿದ್ದಾರೆ ಅರ್ಥಿಕ ಅಪರಾಧಿಗಳು ಮತ್ತು ಭಯೋತ್ವಾದನೆಗೆ ಹಣಕಾಸು ನೆರವು ನೀಡುವವರ ವಿರುದ್ದ ಕ್ರಮಕ್ಕೆಗೊಳ್ಳಲು ಅಂತಾರಾಷ್ಷೀಯ ಸಹಕಾರ ಬಲಗೊಳಿಸಬೇಕಾದ ಅಗತ್ಯವಿದೆ ಎಂದು ಪ್ರಧಾನಮಂತ್ರಿ ಪ್ರತಿಪಾದಿಸಿದ್ದಾರೆ ಕೃಂಗಸಭೆಯಲ್ಲಿ ಅಂತಾರಾಷ್ಷೀಯ ಸೌರ ಮೈತ್ರಿಯ ಹೊರಗಿರುವ ರಾಷ್ಟಗಳಗೆ ಮೈತ್ರಿ ಕೂಟಕ್ಕೆ ಸೇರುವಂತೆ ಮನವೊಲಿಸುವ ಪ್ರಯತ್ನವಾಗುವ ಸಾಧ್ಯತೆ ಇದೆ

ದೇತದ ಪ್ರಮುಖ ಜನಪರ ಯೋಜನೆಗಳಾದ ಆಯುಷ್ನಾನ್ ಭಾರತ್ ಮಣ್ಣಿನ ಆರೋಗ್ಯ ಕಾರ್ಡ್ ಮುದ್ರಾ ಯೋಜನೆ ಮುಂತಾದ ಕಾರ್ಯಕ್ರಮಗಳ ಕುರಿತು ಮೋದಿ ಶೃಂಗಸಭೆಯಲ್ಲಿ ಪ್ರಸ್ತಾಪಿಸಲಿದ್ದಾರೆ

ಶೃಂಗಸಭೆಯ ನೇಪಥ್ಯದಲ್ಲಿ ಪ್ರಧಾನಿ ವಿವಿಧ ವಿಶ್ವ ನಾಯಕರೊಂದಿಗೆ ಚರ್ಚೆ ನಡೆಲಿದ್ದಾರೆ ಚೀನಾ ಅಧ್ಯಕ್ಷ ಜರ್ಮನಿಯ ಚಾನ್ಲೆಲರ್ ಸ್ವೇನ್ ಪ್ರಧಾನಿ ವಿಶ್ವಸಂಸ್ವೆಯ ಮಹಾಕಾರ್ಯದರ್ಶಿ ಸೇರಿದಂತೆ ಬ್ರಿಕ್ಸ್ ರಾಷ್ಷಗಳ ಮುಖ್ಯಸ್ವರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚರ್ಚೆ ನಡೆಸಲಿದ್ದಾರೆ

ಈ ಹಿನ್ನೆಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಮೆರಿಕಾ ರಾಷ್ಷೀಯ ಭದ್ರತಾ ಸಲಹೆಗಾರ ಜಾನ್ ಬೋಲ್ವನ್ ಬರುವ ಮಂಗಳವಾರದಂದು ಈ ಮಾತುಕತೆ ನಡೆಯಲಿದೆ ಎಂದರು

ಒಟ್ಲು ಹಾರಾಟದ ಅವಧಿ ಸುಮಾರು ಎರಡು ಗಂಟೆ ಕಾಲ ಇರಲಿದೆ ಈ ಉಪಗ್ರಹ ಐದು ವರ್ಷಗಳ ಕಾಲ ವಿವಿಧ ತರಂಗಾಂತರಗಳಲ್ಲಿ ಇಡೀ ಭೂಮಂಡಲದ ಚಿತ್ರ ಸೆರೆಹಿಡಿಯಲಿದೆ ಇದರಿಂದ ಕೃಷಿ ಅರಣ್ಯ ಭೌಗೋಳಿಕ ಪರಿಸರ ಕರಾವಳಿ ವಲಯ ಮತ್ತು ಒಳನಾಡು ಜಲಸಂಪನ್ನೂಲಗಳಿಗೆ ಸಂಬಂಧಿಸಿದಂತೆ ಮೌಲ್ಯಯುತ ಮಾಹಿತಿ ಲಭ್ಞವಾಗಲಿದೆ ಇದು ಇಸ್ತೋದ ಈ ತಿಂಗಳ ಎರಡನೇ ಉಡಾವಣೆಯಾಗಿದೆ ಸರ್ಕಾರ ಸುಮಾರು ಒಂದು ಲಕ್ಷ ಕಾಂಕ್ರೀಟ್ ಮನೆಗಳನ್ನು ನಿರ್ಮಿಸಲಿದೆ ಎಂದು ತಮಿಳುನಾಡು ಮುಖ್ಯಮಂತ್ರಿ ಇಡಪ್ಪಾಡಿ ಕೆ ಪಳನಿಸ್ವಾಮಿ ಭರವಸೆ ನೀಡಿದ್ದಾರೆ ಅವರು ನಾಗಪಟ್ಟಣಂ ಮತ್ತು ತಿರುವಾರೂರ್ನಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇತ್ತೀಚೆಗೆ ಚಂಡಮಾರುತದಿಂದ ಹಾನಿಯಾದ ಗುಡಿಸಲ ಬದಲಿಗೆ ಕಾಂಕ್ರೀಟ್ ಮನೆಗಳನ್ನು ನಿರ್ಮಿಸಿ ಕೊಡಲಾಗುವುದು ಎಂದರು ತೆಂಗು ಮಾವು ಗೋಡಂಬಿ ಸೇರಿದಂತೆ ಚಂಡಮಾರುತದಿಂದ ಬೆಳೆ ನಷ್ಷ ಅನುಭವಿಸಿದ ರೈತರಿಗೆ ಸರ್ಕಾರ ಅಗತ್ಯ ನೆರವು ನೀಡಲಿದೆ ಎಂದು ಹೇಳಿದರು ವಿಶ್ವಕಪ್ ಹಾಕಿ ಪಂದ್ಯಾವಳಿಯಲ್ಲಿ ಇಂದು ಎರಡು ಪಂದ್ಯಗಳು ಒಡಿತಾದ ಭುವನೇಶ್ವರ್ನ ಕಳಿಂಗ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಅರ್ಜೆಂಟ್ಯೆನಾ ಸ್ಪೇನ್ ವಿರುದ್ದ ಹಾಗೂ ನ್ನೂಜಿಲ್ಕಾಂಡ್ ತಂಡ ಫ್ರಾನ್ಸ್ ವಿರುದ್ದ ಸೆಣಸಲಿವೆ